ಮುಖ್ಯ ಚುನಾವಣಾಧಿಕಾರಿ ಶಾಲಿನ್ ಕಾಬ್ರ ಇಂದು ಬೆಳಗ್ಗೆ ಆಕಾಶವಾಣಿಯೊಂದಿಗೆ ಮಾತನಾಡಿ ಹಲವಾರು ಮತಗಟ್ಟೆಗಳಲ್ಲಿ ಚುರುಕಿನ ಮತದಾನ ನಡೆದಿದೆ ಇದುವರೆಗೆ ಯಾವುದೇ ಮತಗಟ್ಟೆಗಳಲ್ಲಿ ನೀತಿ ಸಂಹಿತೆ ಉಲ್ಲಂಘನೆ ಆಗಿರುವ ಬಗ್ಗೆ ದೂರು ಬಂದಿಲ್ಲ ಎಂದು ತಿಳಿಸಿದ್ದಾರೆ

ಒಡಿಶಾದ ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಫೋಷಿಸಿದೆ

ಚಂಡಮಾರುತ ಬೀಸುವ ಹಿನ್ನೆಲೆಯಲ್ಲಿ ಯಾವುದೇ ಸಾವುನೋವು ಸಂಭವಿಸಿದಂತೆ ಒಡಿಶಾ ಸರ್ಕಾರ ಮುನ್ನಚ್ವರಿಕೆ ವಹಿಸಿದ್ದು ಪರಿಸ್ಥಿತಿ ಎದುರಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಂಡಿದೆ

ಉತ್ತರ ಪ್ರದೇಶ ಸರ್ಕಾರ ರೈಲ್ವೆ ಹಾಗೂ ಎನ್ಡಿಆರ್ಎಫ್ ಅಪಘಾತ ಸ್ಥಳಕ್ಕೆ ಧಾವಿಸಿ ಎಲ್ಲ ಅಗತ್ಯ ನೆರವನ್ನು ಪ್ರಯಾಣಿಕರಿಗೆ ನೀಡುತ್ತಿದ್ದಾರೆ ಎಂದು ಅವರು ಟ್ವೇಟ್ನಲ್ಲಿ ತಿಳಿಸಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟವರ ಬಗ್ಗೆ ಸಂತಾಪ ಸೂಚಿಸಿರುವ ಪ್ರಧಾನ ಮಂತ್ರಿ ಗಾಯಗೊಂಡವರು ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ದಾರೆ

ರಾಷ್ಟೀಯ ವಿಪತ್ತು ಸ್ಪಂದನಪಡೆಯ ಒಂದು ತಂಡ ನೆರವಿಗಾಗಿ ಧಾವಿಸಿದ್ದು

ಅಪಘಾತದಲ್ಲಿ ಗಾಯಗೊಂಡವರು ಹಾಗೂ ಸಿಲುಕಿದವರಿಗೆ ಸೂಕ್ತ ವೈದ್ಯಕೀಯ ನೆರವು ನೀಡುವಂತೆ ರೈಲ್ವೆ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದ್ದಾರೆ

ದೇಶ ಇಂದು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದು ಸೈಬರ್ ಅಪರಾಧ ಸೇರಿದಂತೆ ಆಧುನಿಕ ಯುಗದ ಸಮಸ್ಟೆಗಳನ್ನು ಬಗೆಹರಿಸಲು ಯುವ ಷೊಲೀಸ್ ಅಧಿಕಾರಿಗಳು ತಂತ್ರಜ್ಞಾನದ ಸಮರ್ಥ ಬಳಕೆ ಮಾಡಿಕೊಳ್ಳಬೇಕು ಎಂದು ಸಚಿವರು ಸಲಹೆ ನೀಡಿದರು ಸಾಲಬಾಧಿತ ಏರ್ ಇಂಡಿಯಾ ಸಂಸ್ಥೆಯ ಭವಿಷ್ಣದ ರೂಪುರೇಷೆ ಕುರಿತು ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು ಪರಾಮರ್ಶೆ ನಡೆಸಿದರು ಹಣಕಾಸು ಸಮಸ್ಲೆಯಿಂದ ಕೂಡಿರುವ ಏರ್ ಇಂಡಿಯಾ ಸಂಸ್ಟೆಗೆ ಪುನರುಜ್ಲೇವನ ಪ್ಲಾಕೇಜ್ ಘೋಷಿಸಲು ಸರ್ಕಾರ ನಿರ್ಧರಿಸಿರುವ ಸಂದರ್ಭದಲ್ಲೇ ಈ ಪರಾಮರ್ಶೆ ನಡೆಸಲಾಗಿದೆ ಏರ್ ಇಂಡಿಯಾ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪ್ರದೀಪ್ ಸಿಂಗ್ ಖರೋಲಾ ಸಭೆಯಲ್ಲಿ ಭಾಗವಹಿಸಿದ್ದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಅನುಸಾರ ದೇಶದ ಕ್ರೀಡಾ ವಲಯದಲ್ಲಿ ಮಹತ್ತರ ಬದಲಾವಣೆಗಳಾಗುತ್ತಿವೆ ಎಂದು ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಸಚಿವ ಕರ್ನಲ್ ರಾಜ್ಜವರ್ಧನ್ ರಾಥೋಡ್ ಫೇಸ್ಬುಕ್ ಲೈವ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಸಾಮಾಜಿಕ ಜಾಲತಾಣಗಳ ಬಳಕೆಯಲ್ಲಿ ಉತ್ತಮ ನಡವಳಕೆ ಅಳವಡಿಸಿಕೊಳ್ಳುವ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು ಬ್ಲೂಟೂತ್ ವೈರ್ಲೆಸ್ ಚಾರ್ಜರ್ ಇಂಟರ್ ಬಳಕೆಯ ಉತ್ವನ್ನಗಳು ವೈದ್ಯಕೀಯ ಉಪಕರಣಗಳಂತಹ ಕಡಿಮೆ ತರಂಗಾಂತರದಲ್ಲಿ ಕಾರ್ಯ ನಿರ್ವಹಿಸುವ ವೈರ್ಲೆಸ್ ಉಪಕರಣಗಳಿಗೆ ದೂರಸಂಪರ್ಕ ಇಲಾಖೆ ವಿನಾಯಿತಿ ನೀಡಿದೆ ಕಡಿಮೆ ಶಕ್ಷಿಯ ರೇಡಿಯೋ ತರಂಗಾಂತರ ಉಪಕರಣಗಳನ್ನು ಹೊಂದಲು ನಿರ್ವಹಿಸಲು ಹಾಗೂ ಸ್ಥಾಪಿಸಲು ಯಾವುದೇ ವ್ಲಕ್ತಿ ಪರವಾನಗಿ ಪಡೆಯುವ ಅಗತ್ಯವಿಲ್ಲ ಎಂದು ಸರ್ಕಾರಿ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಯಂತ್ರದಿಂದ ಯಂತ್ರಗಳ ಸಂವಹನ ಅಥವಾ ಅಂತರ್ಜಾಲದಲ್ಲಿ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ವಹಿವಾಟನ್ನು ಸರಳಗೊಳಿಸುವ ನಿಟ್ಟನಲ್ಲಿ ಸರ್ಕಾರ ಈ ಕ್ರಮ ಕ್ಷೆಗೊಂಡಿದೆ

ಭಕ್ತರು ಇಂದು ಬೆಳಿಗ್ಗೆಯೇ ದೇವಸ್ಥಾನಗಳಿಗೆ ತೆರಳಿ ಶಕ್ತಿದೇವತೆ ದುರ್ಗೆಯನ್ನು ಪೂಜಿಸಿದರು ನವರಾತ್ರಿ ಮೊದಲ ದಿನವಾದ ಇಂದು ದುರ್ಗಾದೇವಿಯನ್ನು ಶ್ಯೆಲಮತ್ರಿ ರೂಪದಲ್ಲಿ ಪೂಜಿಸಲಾಗುತ್ತಿದೆ ರಾಷ್ಸ ರಾಜಧಾನಿ ದೆಹಲಿಯಲ್ಲಿ ಭಕ್ತರು ಕಲ್ಲಜಿ ಹಾಗೂ ಜ್ವಾನದೇವಲನ್ ಹಾಗೂ ಇತರ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿದರು ನವರಾತ್ರಿ ಹಬ್ಬದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭಕೋರಿದ್ದಾರೆ ಶಕ್ತಿ ದೇವತೆ ಮಾತೆ ದುರ್ಗಿ ಎಲ್ಲರ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ದಿ ತರಲಿ ಎಂದು ಅವರು ಟ್ವೀಟ್ನಲ್ಲಿ ಹಾರ್ೈಸಿದ್ದಾರೆ ವಿಶ್ವವಿಖ್ವಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಇನ್ನೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಇಂದು ಬೆಳಗ್ಗೆ ಚಾಲನೆ ನೀಡಿದರು ಚಾಮುಂಡೇಶ್ವರಿ ಉತ್ತವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ವಾಟನೆ ನೆರವೇರಿಸಿದ ಅವರು ರಾಜ್ಯಕ್ಷೆ ಮ್ಲೆಸೂರು ಅರಸರ ಸಾಂಸ್ಕೃತಿಕ ಮತ್ತು ಆಡಳಿತಾತ್ತಕ ಕೊಡುಗೆಗಳನ್ನು ಸ್ನರಿಸಿದರು ಸರ್ಕಾರದ ಕಾರ್ಯಗಳಲ್ಲಿ ಸೇವೆ ಮತ್ತು ಕೊಡುಗೆ ನೀಡುವುದು ಎಲ್ಲ ನಾಗರಿಕರ ಕರ್ತವ್ಲ ಎಂದು ಅವರು ಹೇಳಿದರು ಮಹಾನವಮಿ ಹಬ್ಲ ಎಂದೇ ಹೆಸರಾದ ದಸರಾ ಹಲವು ಶತಮಾನಗಳಿಂದ ನಿರಂತರವಾಗಿ ಆಚರಣೆಗೊಳ್ಲುತ್ತಿದ್ದು

ದಸರಾ ಉದ್ವಾಟನೆಗೆ ಅವಕಾಶ ದೊರೆತಿರುವುದು ತಮಗೆ ಅತ್ಯಂತ ಗೌರವದ ಸಂಗತಿ ಕನ್ನಡ ನಾಡು ಮತ್ತು ನುಡಿ ಸೇವೆಗೆ ತಾವು ಸದಾ ಬದ್ದ ಎಂದರು ಸಮಾಜ ಸೇವೆಯಲ್ಲಿ ಸುಧಾಮೂರ್ತಿ ಅವರ ಕೊಡುಗೆ ಶ್ಲಾಘಿಸಿದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಪರಿಹಾರಕ್ನಾಗಿ ಇನ್ನೋಸಿಸ್ ಪ್ರತಿಷ್ಣಾನ ನೆರವು ನೀಡಿರುವುದಕ್ನಾಗಿ ಕೃತಜ್ಞತೆ ಸಲ್ಲಿಸಿದರು ಜೆಲ್ಲಾ ಉಸ್ತುವಾರಿ ಸಚಿವ ಜಿ

ದೇವೇಗೌಡ ಸೇರಿದಂತೆ ಹಲವು ಸಚಿವರು ಶಾಸಕರು ಅಧಿಕಾರಿಗಳು ಇನ್ವೋಸಿಸ್ ಸಹ ಸಂಸ್ಥಾಪಕ ಎನ್

ಮುಕ್ತಾಯ